ಕರ್ನಾಟಕದಲ್ಲಿ ರಾಜಕೀಯ ಬಿಕ್ಕಟ್ಟು ಅತೃಪ್ತರ ಬಣಕ್ಕೆ ಜಿಗಿದ ವಸತಿ ಸಚಿವ ಎಂ ಟಿ

ನಾಳೆ ನೌಕೆಯನ್ನು ನಭೋಮಂಡಲಕ್ಕೆ ಕಳುಹಿಸಲು ಭಾರತೀಯ ಬಾಹ್ಕಾಕಾಶ ಸಂಶೋಧನಾ ಸಂಸ್ಥೆ ಇಸ್ತೊ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ

ಲ್ಡಾಂಡರ್ ವಿಕ್ರಮ್ ಮತ್ತು ಅಂಗಾರಕನಲ್ಲಿ ನೌಕೆಯನ್ನು ಸೂಕ್ಷ್ಮವಾಗಿ ಇಳಿಸುವ ರೋವರ್ ಪ್ರೋಗ್ಡಾನ್ ಅನ್ನು ರಾಕೆಟ್ ಕೊಂಡೊಯ್ಟಲಿದೆ

ಇದೇ ಮೊದಲ ಬಾರಿಗೆ ಚಂದ್ರನ ದಕ್ಷಿಣ ಧುವದಲ್ಲಿ ಮಾನವ ನಿರ್ಮಿತ ವಸ್ತು ಇಳಿಯಲಿದೆ ಚಂದ್ರನ ಮೇಲ್ಟೈ ಭಾಗ ನೀರಿನ ಲಭ್ಯತೆ ಮತ್ತು ಇತರ ಮಾಹಿತಿಗಳನ್ನು ನೌಕೆ ಸಂಗ್ರಹಿಸುವ ನಿರೀಕ್ಷೆಯಿದೆ

ದೇಶದ ಅತಿ ಮಹತ್ನದ ಬಾಹ್ನಾಕಾಶ ಕಾರ್ಯಕ್ರಮ ಯಶಸ್ಸಿಗೆ ಜನರು ಸಾಮಾಜಿಕ ಮಾಧ್ಯಮ ಮತ್ನು ಇತರ ಸಂವಾದಗಳಲ್ಲಿ ಶುಭ ಹಾರ್ನೆಕೆಗಳನ್ನು ಕಳುಹಿಸುತ್ತಿದ್ದಾರೆ ಕರ್ತಾರ್ಪುರ್ ಸಾಹೀಬ್ ಕಾರಿಡಾರ್ ಯೋಜನೆಗೆ ಸಂಬಂಧಿಸಿದಂತೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಉನ್ನತಮಟ್ಟದ ನಿಯೋಗಗಳ ಸಭೆ ಅಟ್ನಾರಿ ವಾಘಾ ಗಡಿಯಲ್ಲಿಂದು ನಡೆಯಿತು ವಾಘಾ ಗಡಿಭಾಗದ ಮೂಲಕ ಸಾಗುವ ಈ ಮಾರ್ಗದಲ್ಲಿ ಕರ್ತಾರ್ಮರ್ ಗುರುದ್ವಾರಕ್ಕೆ ಭಾರತ ಹಾಗೂ ವಿದೇಶಿ ಭಕ್ತಾದಿಗಳಿಗೆ ವೀಸಾರಹಿತವಾಗಿ ಪ್ರವೇಶ ನೀಡಲು ಪಾಕಿಸ್ತಾನ ಸಮ್ತಿಸಿದೆ

ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ವಿದೇಶಾಂಗ ವ್ಯವಹಾರಗಳ ಇಲಾಖೆಯ ಅಧಿಕಾರಿಗಳು ರಾವಿ ನದಿ ಮೂಲಕ ಸಾಗುವ ಈ ಕಾರಿಡಾರ್ನಲ್ಲಿ ಭಾರತ ತನ್ನ ಭಾಗದಲ್ಲಿ ಸೇತುವೆ ನಿರ್ಮಿಸಲಿದ್ದು ಪಾಕಿಸ್ತಾನ ತನ್ನ ವಲಯದಲ್ಲಿ ಸೇತುವೆ ನಿರ್ಮಾಣಕ್ಕೆ ಸಮ್ನತಿಸಿದೆ ಎಂದರು ಇಂತಹ ಸಂದರ್ಭದಲ್ಲಿ ಭಾರತ ಪಾಕಿಸ್ನಾನಿ ಭಯೋತಾದನಾ ಚೆಟುವಟಿಕೆಗಳ ಕುರಿತು ದಾಖಲೆಗಳನ್ನು ಪಾಕಿಸ್ತಾನಕ್ಕೆ ಹಸ್ತಾಂತರಿಸಿತು ಈ ಭಾಗದಲ್ಲಿ ಯಾವುದೇ ವಿರೋಧಿ ಚಟುವಟಕೆಗಳಿಗೆ ಅವಕಾಶ ನೀಡುವುದಿಲ್ಲ ಎಂದು ಪಾಕಿಸ್ತಾನ ಸಹ ಭರವಸೆ ನೀಡಿದೆ ಭಾರತದ ನಿಯೋಗದ ನೇತೃತ್ವವನ್ನು ಗೃಹ ವ್ವವಹಾರಗಳ ಜಂಟಿ ಕಾರ್ಯದರ್ಶಿ ಎಸ್

ದಾಸ್ ವಹಿಸಿದ್ದರು ಕೇಂದ್ರ ಸರ್ಕಾರದ ವಿರುದ್ದ ಪಿತೂರಿ ಹಾಗೂ ದಾಳಿ ನಡೆಸಲು ಸಿದ್ದತೆ ನಡೆಸಿದ್ದ ಆರೋಪದ ಮೇರೆಗೆ ತಮಿಳುನಾಡಿನ ನಾಗಪಟ್ಟನಂನಲ್ಲಿ ಇಬ್ಬರು ವ್ವಿಪ್ರಗಳನ್ನು ರಾಷ್ಟೀಯ ತನಿಖಾ ಸಂಸ್ಥೆ ಎನ್ ಐ ಎ ಬಂಧಿಸಿದೆ ಚೆನ್ಟೈನಲ್ಲಿರುವ ಎನ್ ಐ ಎ ವಿಶೇಷ ನ್ಲಾಯಾಲಯದ ಮುಂದೆ ಅವರನ್ನು ಇಂದು ಹಾಜರುಪಡಿಸಲಾಗುವುದು ಚಿನ್ನೈನಲ್ಲಿ ಸೈಯದ್ ಬುಕ್ತಾರಿ ಹಾಗೂ ನಾಗಪಟ್ಟಿನಂನಲ್ಲಿ ಹಸನ್ ಅಲಿ ಮತ್ತು ಹರೀಶ್ ಮೊಹಮದ್ ಅವರ ನಿವಾಸದ ಮೇಲೆ ನಿನ್ನೆ ದಾಳಿ ನಡೆಸಿದ ಎನ್ ಐ ಎ ಅವರನ್ನು ವಶಕ್ತೆ ಪಡೆಯಿತು ಅನಸರುಲ್ಲಾ ಉಗ್ರ ಸಂಘಟನೆಯನ್ನು ಪ್ರಾರಂಭಿಸುತ್ತಿದ್ದ ಆರೋಪ ಸೇರಿದಂತೆ ಹಲವು ಆರೋಪಗಳನ್ನು ಅವರ ಮೇಲೆ ಹೊರಿಸಲಾಗಿದೆ ಅಲ್ಲದೇ ದೇಶದ ಹಲವು ಭಾಗಗಳಲ್ಲಿ ದಾಳಿ ನಡೆಸುವ ಸಂಚು ರೂಪಿಸಿ ಅದಕ್ನಾಗಿ ಹಣ ಸಂಗ್ರಹ ಮಾಡುತ್ತಿದ್ದ ಆರೋಪವೂ ಅವರ ಮೇಲಿದೆ ಹಲವು ಎಲೆಕ್ಸಾನಿಕ್ ಉಪಕರಣಗಳು ಹಾಗೂ ಜಿಹಾದ್ ಬೆಂಬಲಿಸುವ ಮುದ್ರಿತ ಸಾಹಿತ್ಲವನ್ನು ವಶಕ್ಕೆ ಪಡೆಯಲಾಗಿದೆ ವಶಪಡಿಸಿಕೊಂಡಿರುವ ವಸ್ತುಗಳ ಅಧ್ಯಯನ ಹಾಗೂ ಮೂವರನ್ನು ವಿಚಾರಣೆಗೆ ಒಳಪಡಿಸಿದ ನಂತರ ನಾಗಪಟ್ಟನಂನ ಇಬ್ಬರನ್ನು ಇಂದು ಬಂಧಿಸಲಾಯಿತು ಜಾರ್ಖಂಡ್ನಲ್ಲಿ ಪಕ್ಷ ಎಲ್ಲಾ ವಲಯವನ್ನು ತಲುಪಲು ಪಕ್ಷದ ಕಾರ್ಯಕರ್ತರು ಕೆಲಸ ಮಾಡಬೇಕು

ನಡ್ಡಾ ಹೇಳಿದ್ದಾರೆ ರಾಂಚಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸದಸ್ಥತ್ತ ನೋಂದಣೆ ಅಭಿಯಾನದಲ್ಲಿ ಪ್ರಮಾಣ ಮತ್ತು ಗುಣಮಟ್ಟಕ್ಕೆ ಆದ್ದತೆ ನೀಡಬೇಕು ಎಂದು ಹೇಳಿದ್ದಾರೆ ಮುಖ್ಚಮಂತ್ರಿ ರಘುದಾಸ್ ಅವರು ಭ್ರಷ್ಟಾಚಾರ ರಹಿತ ಆಡಳಿತ ನೀಡುತ್ತಿದ್ದು ಮಹಿಳಾ ಸಬಲೀಕರಣ ಆರೋಗ್ಯ ಸೇವೆ ಹೆಚ್ಚಳ ರಸ್ತೆ ನಿರ್ಮಾಣಕ್ಕೆ ವಿಶೇಷ ಆದ್ಯತೆ ನೀಡಿದ್ದಾರೆ ಎಂದರು ಅಸ್ಲಾಂ ರಾಜ್ಯದಲ್ಲಿ ನಿರಂತರ ಸುರಿಯುತ್ತಿರುವ ಮಳೆಯಿಂದಾಗಿ ಉಂಟಾಗಿರುವ ಪ್ರವಾಹ ಇನ್ನೂ ಕಡಿಮೆಯಾಗಿಲ್ಲ ಇನ್ನಷ್ಟು ಪ್ರದೇಶಗಳು ಸಹ ಮುಳುಗಡೆಯಾಗಿವೆ ಪ್ರವಾಹದಿಂದಾಗಿ ರಾಜ್ಜದ ಅನೇಕ ಪ್ರದೇಶಗಳ ರಸ್ತೆಗಳು ಮರದ ಸೇತುವೆಗಳು ಹಾನಿಗೊಳಗಾಗಿವೆ

ಕಾಜಿರಂಗ ಉದ್ದಾನವನ ಸೇರಿದಂತೆ ವನ್ನಜೀವಿ ಸಂರಕ್ಷಣಾ ಪ್ರದೇಶಗಳು ಜಲಾವೃತಗೊಂಡಿದ್ದು ಅಲ್ಲಿ ಮುನ್ನೆಚ್ಚರಿಕೆ ವಹಿಸಲಾಗಿದೆ

ಎಸ್ಡಿಆರ್ಎಫ್ ಹಾಗೂ ಸ್ಥಳೀಯರು ರಕ್ಷಣೆಗೆ ಹಾಗೂ ಪರಿಹಾರ ಕಾರ್ಯದಲ್ಲಿ ತೊಡಗಿದ್ದಾರೆ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಮಕ್ಕಳ ಆಹಾರ ಸೇರಿದಂತೆ ಇನ್ನಿತರೆ ಪರಿಹಾರ ಸಾಮಗ್ರಿಗಳನ್ನು ಪೂರೈಕೆ ಮಾಡಲಾಗಿದೆ ಹಲವು ಸಚಿವರು ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಸ್ಥಿತಿಯ ಅವಲೋಕನ ನಡೆಸಿದ್ದಾರೆ

ನೂರಾರು ಮನೆಗಳಿಗೆ ಹಾನಿಯಾಗಿದ್ದು

ನೇಪಾಳ ಪೊಲೀಸರು ಸೇನೆ ಮತ್ತಿತ್ತರ ರಕ್ಷಣಾ ಕಾರ್ಯಪಡೆ ಪರಿಹಾರ ಕಾರ್ಯದಲ್ಲಿ ನಿರತವಾಗಿವೆ

ದೇಶದ ಪ್ರಮುಖ ಹಾಗೂ ಮಧ್ಯಮ ಪ್ರಮಾಣದ ನದಿಗಳಲ್ಲಿ ನೀರಿನ ಮಟ್ಟ ಅಪಾಯ ಮೀರಿ ಹರಿಯುತ್ತಿದ್ದು ನದಿಪಾತ್ರದಲ್ಲಿರುವ ಜನತೆ ಎಚ್ವರಿಕೆಯಿಂದ ಇರುವಂತೆ ಸೂಚಿಸಲಾಗಿದೆ ನೇಪಾಳದ ಪೂರ್ವ ಮತ್ತು ಕೇಂದ್ರ ಭಾಗದ ಕೆಲವೆಡೆ ಹಾಗೂ ಪಶ್ಚಿಮ ವಲಯದ ಒಂದೆರೆಡು ಕಡೆಗಳಲ್ಲಿ ಭಾರಿ ಮಳೆಯಾಗುವ ಮುನ್ಲೂಚನೆಯಿದೆ ಎಂದು ಹವಾಮಾನ ಇಲಾಖೆ ಎಚ್ಲರಿಕೆ ನೀಡಿದೆ ಕಾಂಗ್ರೆಸ್ ನಾಯಕ ನವಜೋತ್ ಸಿಂಗ್ ಸಿಧು ಪಂಜಾಬ್ ಸರ್ಕಾರದ ತಮ್ಮ ಸಚಿವ ಸ್ವಾನಕ್ಕೆ ಇಂದು ರಾಜೀನಾಮೆ ಸಲ್ಲಿಸಿದ್ದಾರೆ

ಮುಖ್ಡಮಂತ್ರಿ ಕ್ಟಾಪ್ಟನ್ ಅಮರೀಂದರ್ ಸಿಂಗ್ ಅವರಿಗೂ ನೀಡುವುದಾಗಿ ಸಿಧು ಟ್ಟೀಟ್ ಮಾಡಿದ್ದಾರೆ ಕಳೆದ ತಿಂಗಳು ಪಂಜಾಬ್ ಮಂತ್ರಿಮಂಡಲ ಪುನರ್ ರಚನೆಯ ನಂತರ ಶ್ರಮುಖ ಖಾತೆಗಳನ್ನು ಸಿದ್ದು ಅವರಿಂದ ಹಿಂಪಡೆಯಲಾಗಿತ್ತು

ತೀವ್ರ ರಾಜಕೀಯ ಬಿಕ್ಕಟ್ಟು ನಿರ್ಮಾಣವಾಗಿರುವ ಕರ್ನಾಟಕದಲ್ಲಿ ಆಡಳಿತಾರೂಢ ಮೈತ್ರಿ ಕೂಟಕ್ಕೆ ಮತ್ತೊಂದು ಹಿನ್ನಡೆಯಾಗಿದೆ ಮೈತ್ರಿ ಸರ್ಕಾರದ ವಸತಿ ಸಚಿವ ಎಂ ಟಿ

ನಾಗರಾಜ್ ತಾವು ಶಾಸಕ ಸ್ವಾನಕ್ಕೆ ನೀಡಿರುವ ರಾಜೀನಾಮೆ ಹಿಮಪಡೆಯುವುದಿಲ್ಲವೆಂದು ಸ್ಪಷ್ಟಪಡಿಸಿದ್ದಾರೆ ಇಂದು ಬೆಳಿಗ್ಗೆ ಬೆಂಗಳೂರಿನಿಂದ ಮುಂಬೈಗೆ ತೆರಳದ ಅವರು ಅತೃಪ್ತ ಶಾಸಕರು ವಾಸ್ತವ್ದ ಹೂಡಿರುವ ಹೋಟೆಲ್ ಸೇರಿಕೊಂಡರು ಬಳಕ ಸುಧ್ಲಿಗಾರರೊಂದಿಗೆ ಮಾತನಾಡಿದ ಅವರು ರಾಜೀನಾಮೆ ನಿರ್ಧಾರದಿಂದ ಹಿಂದೆ ಸರಿಯುವುದಿಲ್ಲವೆಂದು ಸ್ಪಷ್ಟವಾಗಿ ತಿಳಿಸಿದರು

ಟಿ

ನಾಗರಾಜ್ ಸಹ ಒಬ್ಬರು ಈ ಮಧ್ಯೆ ಜೆಡಿಎಸ್ ಕಾಂಗ್ರೆಸ್ ಮತ್ತು ಬಿಜೆಪಿಯ ಶಾಸಕರು ಬೆಂಗಳೂರಿನ ವಿವಿಧ ರೆಸಾರ್ಟ್ ಮತ್ತು ಹೋಟೆಲ್ಗಳಲ್ಲಿ ವಾಸ್ತವ್ಯ ಹೂಡಿದ್ದಾರೆ ಬೆಂಗಳೂರಿನಲ್ಲಿ ಮುಂದಿನ ರಾಜಕೀಯ ತಂತ್ರಗಳ ಕುರಿತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ಎಸ್ ಯಡಿಯೂರಪ್ಪ ಪಕ್ಷದ ಪ್ರಮುಖರೊಂದಿಗೆ ಚರ್ಚೆ ನಡೆಸಿದರು ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಅವರು ಕೂಡಲೇ ವಿಶ್ವಾಸ ಮತ ಯಾಚಿಸಬೇಕು ಸರ್ಕಾರದ ಸಂಖ್ಯಾಬಲ ಕುಸಿತವಾಗಿದ್ದು ಸದನದಲ್ಲಿ ಬಹುಮತ ನಿರೂಪಿಸಬೇಕು ಎಂದು ಒತ್ತಾಯಿಸಿದ್ದಾರೆ

ರಾಷ್ಟೀಯ ಯುದ್ದ ಸ್ನಾರಕ ಸ್ಥಳದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೂ ಸೇನಾ ಮುಖ್ಯಸ್ವ ಬಿಪಿನ್ ರಾವತ್ ಹುತಾತ್ನರಾದ ಸ್ಟೆನಿಕರಿಗೆ ಗೌರವ ಸಮರ್ಪಿಸಿದರು

ಯುದ್ದದ ಜಯವನ್ನು ಸ್ಲರಿಸುವ

ಪಣಜಿಯಲ್ಲಿಂದು ಚಲನಚಿತ್ರೋತ್ಸವದ ಪರಿಶೀಲನಾ ಸಮಿತಿ ಸಭೆ ನಂತರ ಕೇಂದ್ರ ಸಮಾಚಾರ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವ್ದೇಕರ್ ಈ ವಿಷಯ ತಿಳಿಸಿದ್ದು ಅಂತಾರಾಷ್ವೀಯ ಚಲನಚಿತ್ರೋತ್ಲವ ದೇಶದ ಹೆಮ್ಮೆಯ ಉತ್ಲವವಾಗಿದೆ

ಕ್ರಿಕೆಟ್ ಕಾಶಿ ಎಂದೇ ಹೆಸರಾಗಿರುವ ಇಂಗ್ಲೆಂಡ್ನ ಲಾರ್ಡ್ಸ್ನಲ್ಲಿ ವಿಶ್ವಕಪ್ ಕ್ರಿಕೆಟ್ ಟೂರ್ನಿಯ ಫೈನಲ್ ಪಂದ್ಯದಲ್ಲಿ ನ್ನೂಜಿಲ್ಯಾಂಡ್ ಇಂಗ್ಲೆಂಡ್ ಮುಖಾಮುಖಿಯಾಗಿವೆ

ಉಭಯ ತಂಡಗಳು ಇದೇ ಮೊದಲ ಬಾರಿಗೆ ಫೈನಲ್ನಲ್ಲಿ ಪ್ರಶಸ್ತಿಗಾಗಿ ಸೆಣಸುತ್ತಿದ್ದು ಯಾವುದೇ ದೇಶ ಪ್ರಶಸ್ತಿ ಗೆದ್ದರೂ ಚೊಚ್ಚಲ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಳ್ಳಲಿದೆ